ಬೆಳಗ್ಗೆ ವಿಧಾನಸಭೆ ಸಮಾವೇಶಗೊಳ್ನುತ್ತಿದ್ಲಂತೆ ಸ್ವೀಕರ್ ರಮೇಶ್ ಕುಮಾರ್ ವಿಷಯ ಪ್ರಸ್ತಾಪಿಸಿ ತಮಗಾಗಿರುವ ತೀವ್ರ ಬೇಸರ ವ್ಯಕ್ತಪಡಿಸಿ ಆಡಿಯೋ ತನಿಖೆಗೆ ವಿಶೇಷ ತಂಡ ರಚಿಸುವಂತೆ ಸಲಹೆ ನೀಡಿದರು ಮುಖ್ಯಮಂತ್ರಿ ಎಚ್

ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಆಡಿಯೋ ವಿವಾದ ಕುರಿತು ಸಮಗ್ರ ತನಿಖೆ ಆಗಬೇಕು ಸತ್ನಾಸತ್ನತೆ ಏನೆಂಬುದು ಎಲ್ಲರಿಗೂ ತಿಳಿಯಬೇಕು ಎಂದು ಒತ್ತಾಯಿಸಿದರು ಇದಕ್ಕೂ ಮುನ್ನ ಕೆಲವು ಸಚಿವರು ಹಾಗೂ ಸದಸ್ನರು ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ನ ಅಭಿಪ್ರಾಯಗಳನ್ನು ಸದನದ ಗಮನಕ್ಕೆ ತಂದರು ವಿಧಾನ ಪರಿಷತ್ತಿನಲ್ಲಿ ಸದನ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ನ ಐವಾನ್ ಡಿಸೋಜ ಮಾತನಾಡಿ ಆಡಳತ ಪಕ್ಷದ ಶಾಸಕರನ್ನು ಸೆಳೆಯುವ ಪ್ರಯತ್ನ ವಿರೋಧ ಪಕ್ಷದಿಂದ ನಡೆಯುತ್ತಿದೆ ಆಡಿಯೋ ವಿವಾದ ಕುರಿತು ತನಿಖೆ ಆಗಬೇಕು ಎಂದು ಆಗ್ರಪಪಡಿಸಿದರು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಡಳಿತ ಸದಸ್ಯರ ಆರೋಪಕ್ಕೆ ತೀವ್ರ ಆಕ್ಷೇಪ ವ್ಯಕಪಡಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ಒಮ್ಬಲೇ ಏರುಧ್ವನಿಯಲ್ಲಿ ತಮ್ಮ ನಾಯಕನನ್ನು ದೆಂಬಲಿಸಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದರಿಂದ ಇಡೀ ಸದನ ಗದ್ದಲದಲ್ಲಿ ಮುಳುಗಿತು ಈ ಸಂದರ್ಭದಲ್ಲಿ ಯಾರು ಏನು ಹೇಳುತ್ತಿದ್ದಾರೆ ಎಂಬುದು ಕೇಳದಾಯಿತು ಸದನದಲ್ಲಿ ಏಕಾಏಕಿ ಉದ್ದವಿಸಿದ ಗದ್ದಲದ ಪರಿಸ್ತಿತಿ ಗಮನಿಸಿದ ಸಭಾಪತಿ ಪ್ರತಾಪಚಂದ್ರ ಶೆಟ್ಟಿ ಮಾತನಾಡಿ ಸದನದ ಮುಂದೆ ಈಗ ಪ್ರಶ್ನೋತ್ತರ ಅವಧಿ ಇದೆ ಮೊದಲು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ನೋಣ ಎಂದು ಮನವಿ ಮಾಡಿದರು ಸಭಾಪತಿ ಅವರ ಮನವಿಗೂ ಕಿವಿಗೊಡದ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ವರು ಮಾತಿನ ಚಕಮಕಿಯಲ್ಲಿ ನಿರತರಾಗಿದ್ದನ್ನು ಕಂಡು ಸಭಾಪತಿ ಕಲಾಪವನ್ನು ಸ್ವಲ್ಪ ಹೊತ್ತು ಮುಂದೂಡಿದರು

ಪ್ರಶ್ನೋತ್ತರ ವೇಳೆ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ನ ಕೆ

ವೇಣುಗೋಪಾಲ್ ಮಾತನಾಡಿ ಕರ್ನಾಟಕದಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೆಸುತ್ತಿದೆ ಪಕ್ಷಾಂತರ ಮಾಡುವಂತೆ ಶಾಸಕರಿಗೆ ಹಣದ ಆಮಿಷ ತೋರಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು

ಈ ಪಂತದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ನರು ಬಿತ್ತಿಪತ್ರಗಳನ್ನು ಹಿಡಿದು ಸಭಾಧ್ಯಕ್ಷರ ಪೀಠದ ಮುಂದಿನ ಜಾಗಕ್ಷೆ ಧಾವಿಸಿ ಘೋಷಣೆ ಕೂಗಲು ಆರಂಭಿಸಿದರು ಇವರೊಂದಿಗೆ ತೆಲುಗು ದೇಶಂ ಪಕ್ಷದ ಸದಸ್ನರೂ ಸೇರಿಕೊಂಡರು ನಂತರ ತ್ಯಣಮೂಲ ಕಾಂಗ್ರೆಸ್ ಪಕ್ಷದ ಸದಸ್ನರೂ ಸಭಾಧ್ಯಕ್ಷರ ಪೀಠದ ಮುಂದಿನ ಜಾಗಕ್ಷೆ ಧಾವಿಸಿ ಘೋಷಣೆ ಕೂಗಿದರಾದರೂ ಯಾವ ವಿಷಯದ ಮೇಲೆ ಮಾತನಾಡುತ್ತಿದ್ದಾರೆ ಎಂಬುದು ಗದ್ದಲದಲ್ಲಿ ಕೇಳದಾಯಿತು ಸದನದಲ್ಲಿನ ಪರಿಸ್ಥಿತಿ ಗಮನಿಸಿದ ಸಭಾಧ್ವಕ್ಷೆ ಸುಮಿತ್ರಾ ಮಹಾಜನ್ ಕಲಾಪವನ್ನು ಸ್ವಲ್ಪ ಹೊತ್ತಿಗೆ ಮುಂದೂಡಿದರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ಕಾಂಗ್ಲೆಸ್ ಮತ್ತು ತ್ವಣಮೂಲ ಕಾಂಗ್ಲೆಸ್ ಸದಸ್ನರು ಸಭಾಪತಿ ಪೀಠದ ಮುಂದಿನ ಜಾಗಕ್ಷೆ ಧಾವಿಸಿ ಏರಿದ ಧ್ವನಿಯಲ್ಲಿ ಫೋಷಣೆ ಕೂಗಿದ್ದರಿಂದ ಸದನ ಗದ್ದಲದಲ್ಲಿ ಮುಳುಗಿದ ಪರಿಣಾಮ ಸಭಾಪತಿ ಎಂ

ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವ ವಿದ್ಯಾಲಯವನ್ನು ವಿಭಜಿಸಿ ಹಾಸನದಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಸ್ಥಾಪಿಸಲು ಸರ್ಕಾರ ಮುಂದಾಗಿರುವುದು ಅಪಾಯಕಾರಿ ಬೆಳವಣಿಗೆ ಎಂದು ಮಾಜಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅಸಮಾಧಾನ ವ್ಯಕ್ತಡಿಸಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗೋಷ್ವಿಯಲ್ಲಿ ಮಾತನಾಡಿದ ಅವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜನೆಯಾದರ ಬೆಳಗಾವಿಯ ವಿಟಿಯು ಮುಚ್ನಬೇಕಾಗುತ್ತದೆ ಎಂದು ಹೇಳಿದರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜಿಸುವ ನಿರ್ಧಾರವನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬಜೆಟ್ನಿಂದ ತೆಗೆದುಹಾಕಬೇಕು ದಕ್ಷಿಣ ಕರ್ನಾಟಕದ ಶಾಸಕರು ಈ ವಿಷಯದಲ್ಲಿ ದಿದಾರ್ಯ ತೋರದೇಕು ಎಂದು ಬಸವರಾಜ ರಾಯರೆಡ್ಡಿ ಮನವಿ ಮಾಡಿದರು ಪಂಡಿತ್ ದೀನದಯಾಳ್ ಉಪಾಧ್ನಾಯ ಅವರ ಪುಣ್ನಸರಣೆಯನ್ನು ದೇಶದೆಲ್ಲೆಡೆ ಇಂದು ಸಮರ್ಪಣಾ ದಿನವನ್ನಾಗಿ ಬಿಜೆಪಿ ಆಚರಿಸುತ್ತಿದೆ ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ಪಕ್ಷದ ಕರ್ನಾಟಕ ಉಸ್ತುವಾರಿ ಪಿ ಮುರಳೀಧರ ರಾವ್ ಸೇರಿದಂತೆ ಹಲವು ನಾಯಕರು ದೀನದಯಾಳ್ ಅವರ ಭಾವಚಿತ್ರಕ್ಕೆ ಪುಷ್ಟನಮನ ಸಲ್ಲಿಸಿದರು

ಮುರಳೀಧರ ರಾವ್ ಭಾರತೀಯ ಜನಸಂಘ ಸ್ವಾಪನೆ ಮೂಲಕ ಪಂಡಿತ್ ದೀನದಯಾಳ್ ಅವರ ಏಕಾತ್ನ ಮಾನವತಾವಾದವು ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸ್ಥರಿಸಿದರು ಬಿಜೆಪಿ ರಾಷ್ಷೀಯ ಸಪ ಸಂಘಟನಾ ಕಾರ್ಯದರ್ತಿ ಬಿ ಎಲ್ ಸಂತೋಷ್ ಪಕ್ಷದ ರಾಜ್ಯ ಖಜಾಂಚಿ ಸುಬ್ಲಣ್ಣ ಮತ್ತಿತರರು ಉಪಸ್ಟಿತರಿದ್ದರು

ಸಾರ್ವಜನಿಕರು ತಮ್ಮ ಸಮಸ್ಥೆಗಳನ್ನು ಸಭೆಯ ಗಮನಕ್ಕೆ ತರುವಂತೆ ಅವರು ಮನವಿ ಮಾಡಿದ್ದಾರೆ